ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ವ ದಿನ ಜನ ಸಾಮಾನ್ದರ ಕಲ್ಕಾಣ ಮತ್ತು ದೇಶದ ಅಭಿವೃದ್ದಿಗೆ ಕೈ ಜೋಡಿಸುವಂತೆ ಮಾದ್ಲಮಕ್ತೆ ಉಪರಾಷ್ಟಪತಿ ಕರೆ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಹಗಲಿರುಳು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ದಾದಿಯರು ಆರೋಗ್ಲ ಕಾರ್ಯಕರ್ತರು ಪೊಲೀಸರು ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ದೇಶದ ಸಶಸ್ತ ಪಡೆಗಳು ಇಂದು ಗೌರವ ನಮನ ಸಲ್ಲಿಸುತ್ತಿವೆ ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆಯ ಯೋಧರು ದೇಶದ ಉದ್ದಗಲಕ್ಕೂ ಕೊರೋನಾ ಯೋಧರಿಗೆ ಕೃತಜ್ಞತೆ ಮತ್ತು ಧನ್ವವಾದ ಸಲ್ಲಿಸುತ್ತಿದ್ದಾರೆ ಸೇನೆ ಮತ್ತು ನೌಕಾಪಡೆಗಳು ಮಿಲಿಟರಿ ವಾದ್ಯ ನುಡಿಸುವ ಹಾಗೂ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ಕೊರೊನಾ ವಾರಿಯರ್ಗೆ ಗೌರವ ಸಮರ್ಪಿಸುತ್ತಿದೆ ನೌಕಾಪಡೆಯ ಪಡಗುಗಳನ್ನು ವಿದ್ಯುತ್ ದೀಪಗಳಂದ ಅಲಂಕರಿಸಲಾಗಿದೆ

ದೆಹಲಿಯ ಪೊಲೀಸ್ ಸ್ದಾರಕದ ಮೇಲೆ ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಿದ ಸೇನೆಯ ಲೋಹದ ಹಕ್ಕಿಗಳು ಕೊರೋನಾ ಯೋಧರಿಗೆ ಸಲ್ಫೂಟ್ ನೀಡಿದವು ಬೆಂಗಳೂರಿನಲ್ಲಿ ಕೊರೋನಾ ಆಸ್ಪತ್ರೆಗಳಾಗಿ ಪರಿವರ್ತನೆಯಾಗಿರುವ ವಿಕ್ಲೋರಿಯಾ ಆಸ್ಪತ್ರೆ ಮತ್ತು ಕಮಾಂಡ್ ಆಸ್ಪತ್ರೆ ಎದುರು ಸಶಸ್ತ ಪಡೆಗಳ ಯೋಧರು ಬ್ಲಾಂಡ್ ಪಥಸಂಚಲನ ನಡೆಸಿ ಕೊರೋನಾ ಯೋಧರಿಗೆ ಗೌರವ ಅರ್ಪಿಸಿದರು ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ ಹಾರಾಟ ನಡೆಸಿ ಕೊರೋನಾ ಯೋಧರಿಗೆ ಪುಪ್ಪ ನಮನ ಸಲ್ಲಿಸಿದವು

ಅದೇ ಸಮಯಕ್ಕೆ ವಿಧಾನಸೌಧದ ಮುಂಭಾಗ ಮದ್ರಾಸ್ ಇಂಜಿನಿಯರಿಂಗ್ ಗುಂಪಿನ ಸಿಬ್ಬಂದಿ ಬ್ಯಾಂಡ್ ಪ್ರದರ್ತನ ನೀಡಿ ಕೊರೋನಾ ಯೋಧರಿಗೆ ಗೌರವ ಸಲ್ಲಿಸಲಿದ್ದಾರೆ ಜಮ್ಮ ಕಾಶ್ಮೀರ ಲೇ ಲಕ್ನೋ ಉತ್ತರಪ್ರದೇಶ ಗುಜರಾತ್ ತಮಿಳ್ನಾಡು ಸೇರಿದಂತೆ ಎಲ್ಲಾ ರಾಜ್ಜಗಳ ವಿವಿಧೆಡೆ ಸಶಸ್ತ ಪಡೆಗಳಿಂದ ಕೊರೋನಾ ಯೋಧರಿಗೆ ಅರ್ಥಪೂರ್ಣ ಗೌರವ ನಮನ ಸಲ್ಲಿಕೆಯಾಗುತ್ತಿದೆ

ನೋವೆಲ್ ಕೊರೋನಾ ವೈರಾಣು ಸಾಂಕ್ರಾಮಿಕ ಕುರಿತು ವಿವಿಧ ವೃತ್ತಿಪರರೊಂದಿಗೆ ನಡೆಸುತ್ತಿರುವ ಸಮಾಲೋಚನೆಗಳ ಭಾಗವಾಗಿ ನಡ್ಡಾ ಅವರು ನಿನ್ನೆ ಆಯುರ್ವೇದ ವೈದ್ಯರು ಹಾಗೂ ಇತರರೊಂದಿಗೆ ಚರ್ಚೆ ನಡೆಸಿದರು ಆಯುರ್ವೇದ ಯೋಗ ನ್ಯಾಚುರೋಪತಿ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಒಳಗೊಂಡ ಆಯುಷ್ ಸಚಿವಾಲಯವನ್ನು ಶ್ಲಾಘಿಸಿದ ನಡ್ಡಾ ಅವರು ಮಾರಕ ವೈರಾಣು ಹಿನ್ನೆಲೆಯಲ್ಲಿ ರೋಗನಿರೋಧಕ ಶಕ್ತಿಯನ್ನು ವೃದ್ದಿಸಲು ಸಚಿವಾಲಯ ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ಹಂಚಿಕೊಂಡಿದೆ ಎಂದು ಹೇಳಿದರು

ಈ ವಿಮಾನಗಳನ್ನು ಜೀವನಾಡಿ ಉಡಾನ್ ಅಡಿ ಏರ್ ಇಂಡಿಯಾ ಅಲೆಯನ್ಸ್ ಏರ್ ಭಾರತೀಯ ವಾಯುಪಡೆ ಮತ್ತು ಖಾಸಗಿ ವಿಮಾನಯಾನ ಸಂಸ್ಥೆಗಳು ನಿಯೋಜಿಸಿದ್ದವು

ಇನ್ನು ಪವನ್ ಹನ್ನ್ ಸಂಸ್ಥೆ ಹೆಲಿಕಾಪ್ಟರ್ಗಳ ಮೂಲಕ ಜಮ್ನು ಕಾಶ್ಮೀರ ಲಡಕ್ ಈಶಾನ್ಯ ಪ್ರಾಂತ ಮತ್ತು ದ್ವೀಪಗಳಲ್ಲಿ ವೈದ್ವಕೀಯ ಸರಕು ಸರಬರಾಜು ಮಾಡುತ್ತಿವೆ ಅಂತಾರಾಷ್ಷೀಯ ವಿಭಾಗದಲ್ಲಿ ಪೂರ್ವ ಏಷ್ಯಾಕ್ಷೆ ದಿಷಧ ಮತ್ತು ವೈದ್ಯಕೀಯ ಸಾಮಗ್ರಿ ಮತ್ತು ಪರಿಹಾರ ಸಾಮಗ್ರಿಯನ್ನು ಅಗತ್ಯ ಸರಕು ವಿಮಾನಗಳ ಮೂಲಕ ಸಾಗಾಣಿಕೆ ಮಾಡಲಾಗುತ್ತಿದೆ

ಆಸ್ಪತ್ರೆಗಳಿಂದ ಬಿಡುಗಡೆ ಹೊಂದಿದ್ದರೆ

ಕರ್ನಾಟಕದಲ್ಲಿ ಕಾರ್ಮಿಕರು ಬಡವರು ತಮ್ಮ ತಮ್ಮ ಊರುಗಳಿಗೆ ತೆರಳಲು ಕೆಎಸ್ಆರ್ಟಿಸಿಯಿಂದ ಬಸ್ ವ್ಲವಸ್ಥೆ ಮಾಡಿದ್ದು ಇಂದಿನಿಂದ ಮೂರು ದಿನಗಳ ಕಾಲ ಉಚಿತ ಬಸ್ ಸೇವೆ ಒದಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ರಾಜಧಾನಿ ಬೆಂಗಳೂರು ಹಾಗೂ ಇತರ ಜಿಲ್ಲಾ ಕೇಂದ್ರಗಳಿಂದ ತಮ್ಮ ಊರುಗಳಿಗೆ ತೆರಳುವವರು ನಾಡಿದ್ದು ಮಂಗಳವಾರದವರೆಗೆ ಉಚಿತವಾಗಿ ಸಂಚರಿಸಬಹುದು ಸಾರಿಗೆ ವೆಚ್ಚವನ್ನು ಸರ್ಕಾರವೆ ಭರಿಸಲಿದೆ ಎಂದು ಅವರು ತಿಳಿಸಿದ್ದಾರೆ ಯಾವುದೇ ಬಸ್ ನಿಲ್ದಾಣಗಳಲ್ಲಿ ತಮ್ಮ ಊರುಗಳಿಗೆ ತೆರಳುವ ಧಾವಂತದಲ್ಲಿ ನೂಕು ನುಗ್ಗಲು ಉಂಟಾಗಬಾರದು ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರಯಾಣ ಮಾಡಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ಈ ಮಧ್ಯೆ ಪ್ರಯಾಣಿಕರಿಗಾಗಿ ಕೆಎಸ್ಆರ್ಟಿಸಿಯಿಂದ ವಿಶೇಷ ಬಸ್ ವ್ಲವಸ್ಥೆ ಮಾಡಲಾಗಿದೆ ಬೆಂಗಳೂರಿನ ಕೆಂಪೇಗೌಡ ಬಸ್ನಿಲ್ದಾಣದ ಬದಲು ಬಿಎಂಟಿಸಿಯಿಂದ ಬಸ್ಗಳ ಸಂಚಾರಕ್ಕೆ ಸಾರಿಗೆ ಸಂಸ್ಟೆ ಅವಕಾಶ ಕಲ್ಪಿಸಿದೆ ಕೆಂಪು ವಲಯ ಹೊರತುಪಡಿಸಿ ಇತರ ಪ್ರದೇಶಗಳಿಗೆ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಜಮ್ನು ಕಾಶ್ನೀರದ ಕುಪ್ನಾರ ಜಿಲ್ಲೆಯ ಹಾಂಡ್ನಾರದಲ್ಲಿ ಉಗ್ರರೊಂದಿಗೆ ನಡೆದ ಭೀಕರ ಗುಂಡಿನ ಚಕಮಕಿಯಲ್ಲಿ ಓರ್ವ ಕರ್ನಲ್ ಓರ್ವ ಮೇಜರ್ ಸೇರಿದಂತೆ ಐವರು ಭದ್ರತಾ ಸಿಬ್ಲಂದಿ ಹುತಾತ್ತರಾಗಿರುವ ಫಟನೆ ಭಾನುವಾರ ನಡೆದಿದೆ ಇದೇ ವೇಳೆ ಇಬ್ಬರು ಉಗ್ರರನ್ನು ಹತ್ವೆಗೈಯಲಾಗಿದೆ ಉಗ್ರರು ಅಡಗಿರುವ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಶನಿವಾರ ಸಂಜೆ ಹಾಂಡ್ವಾರದ ಚಾಂಜ್ಮುಲ್ಲಾ ಎಂಬಲ್ಲಿ ಜಮ್ನು ಕಾಶ್ೀರ ಪೊಲೀಸ್ ವಿಶೇ ವಿ ಕಾರ್ಯಾಚರಣಾ ಪಡೆ ಸೇನೆ ಮತ್ತು ಸಿಆರ್ಒಎಫ್ ಜಂಟಿಯಾಗಿ ಶೋಧ ಕಾರ್ಯಾಚರಣೆ ನಡೆಸಿದೆ ಎಂದು ಮೂಲಗಳು ತಿಳಿಸಿವೆ ಆದರೂ ಸೇನೆ ನಿರ್ದಿ ಪ್ರದೇಶವೊಂದನ್ನು ಬಂದ್ ಮಾಡಿ ಉಗ್ರರಿಗಾಗಿ ಶೋಧ ನಡೆಸಿತ್ತು ಆಗ ಅಡಗಿ ಕುಳಿತಿದ್ದ ಉಗ್ರರು ಸೇನೆಯ ಮೇಲೆ ಸ್ವಯಂ ಚಾಲಿತ ಶಸ್ತಾಸ್ತಗಳಿಂದ ಗುಂಡಿನ ದಾಳಿ ನಡೆಸಿದ್ದಾರೆ ಆಗ ಎರಡೂ ಕಡೆಯಿಂದಲೂ ಗುಂಡಿನ ಚಕಮಕಿ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ ಗುಂಡಿನ ದಾಳಿಯಲ್ಲಿ ಇಬ್ಲರು ಸ್ನೆನಿಕರು ಓರ್ವ ಕಮಾಂಡಿಂಗ್ ಆಫೀಸರ್ ಓರ್ವ ಮೇಜರ್ ಜಮ್ನು ಕಾಶ್ತೀರ ಪೊಲೀಸ್ನ ಓರ್ವ ಪೊಲೀಸ್ ಸೇರಿದಂತೆ ಒಟ್ಲು ನಾಲ್ವರು ಯೋಧರು ಹುತಾತ್ಸರಾಗಿದ್ದಾರೆ ಈ ವೇಳೆ ಇಬ್ಲರು ಉಗ್ರರು ಹತರಾಗಿದ್ದಾರೆ

ಹಂದ್ವಾರದಲ್ಲಿ ಉಗ್ರರೊಂದಿಗೆ ಗುಂಡಿನ ಚಕಮಕಿಯಲ್ಲಿ ಹುತಾತ್ತರಾದ ಯೋಧರು ಮತ್ತು ಭದ್ರತಾ ಸಿಬ್ಲಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ ಹುತಾತ್ತ ಯೋಧರ ಕುಟುಂಬದವರೊಂದಿಗೆ ಸರ್ಕಾರ ನಿಲ್ಲಲಿದೆ ವೀರ ಯೋಧರ ಶೌರ್ಯ ಮತ್ತು ತ್ಲಾಗವನ್ನು ಎಂದಿಗೂ ಮರೆಯಲಾಗುವುದಿಲ್ಲ ಹಂದ್ವಾರದಲ್ಲಿ ಯೋಧರು ಮತ್ತು ಭದ್ರತಾ ಪಡೆಗಳ ಸಾವು ನೋವು ತುಂಬಾ ನೋವಿನ ಸಂಗತಿಯಾಗಿದೆ ಭಯೋತ್ವಾದಕರ ವಿರುದ್ದ ಯೋಧರು ಅಪ್ರತಿಮ ಶೌರ್ಯ ತೋರಿದ್ದು ದೇಶ ಸೇವೆಗಾಗಿ ಮಹಾ ತ್ಲಾಗವನ್ನು ಮಾಡಿದ್ದಾರೆ ಎಂದು ರಾಜನಾಥ್ ಟ್ವೀಟ್ ಮಾಡಿದ್ದಾರೆ

ವೆಂಕಯ್ಲನಾಯ್ಡ ಕೋವಿಡ್ ಪರಿಸ್ಥಿತಿಯಲ್ಲಿ ಮಾಧ್ಯಮಗಳ ಪಾತ್ರವನ್ನು ಪ್ರಶಂಸಿಸಿದ್ದಾರೆ ಕೋವಿಡ್ ಸಾಂಕ್ರಾಮಿಕದ ವಿರುದ್ಧದ ಹೋರಾಟದಲ್ಲಿ ವೈದ್ಯರು ವೈದ್ಯಕೀಯ ಕಾರ್ಯಕರ್ತರು ಪೊಲೀಸರು ಇನ್ನಿತರ ಮುಂಚೂಣಿ ವೀರರೋಂದಿಗೆ ಮಾದ್ಯಮ ಸಿಬ್ಬಂದಿಯು ಹೋರಾಡುತ್ತಿದೆ ಪತ್ರಕರ್ತರು ಪತ್ರಿಕೋದ್ಚಮದ ಸಿದ್ದಾಂತಗಳಿಗೆ ಎಂದಿಗೂ ಬದ್ದವಾಗಿರಬೇಕು ಎಂದು ಅವರು ಹೇಳಿದ್ದಾರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಭಾರತೀಯ ಪತ್ರಿಕೋದ್ಯಮ ಸ್ವಾತಂತ್ರ್ಯಕ್ಕಾಗಿ ಬದ್ಧವಾಗಿತ್ತು ಪತ್ರಕರ್ತರು ನೈಜ ಮತ್ತು ಸತ್ಯ ಸುದ್ದಿಗಳಗಷ್ಟೇ ಮಹತ್ವ ನೀಡಬೇಕು ಮಾದ್ಯಮಗಳು ಸಾಮಾನ್ಯ ಜನರ ಕಲ್ಕಾಣ ಮತ್ತು ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಮುಖ್ಯವಾಗಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಹೇಳಿದ್ದಾರೆ

ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕುಗಳನ್ನು ಗೌರವಿಸಿ ಎತ್ತಿ ಹಿಡಿಯುವ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ ಜನತೆಗೆ ಮಾಹಿತಿ ನೀಡಿ ಅವರಲ್ಲಿ ಅರಿವು ಮೂಡಿಸುವ ಶಕ್ತಿ ಮಾದ್ಯಮಕ್ಕದೆ ಎಂದು ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ